ಈ ವಿಷಯಕ್ಕೆ ಈ ಹಿಂದಿನ ತೀರ್ಮ ಪ್ರಸ್ತುತವಲ್ಲ ಎಂದು ಹೇಳಿದೆ

ನ್ಕಾಯಮೂರ್ತಿ ಎಸ್ ಅಬ್ಬುಲ್ ನಜೀರ್ ಇಬ್ಬರು ನ್ಯಾಯಮೂರ್ತಿಗಳ ಅಭಿಪ್ರಾಯಕ್ಕೆ ಅಸಮ್ಮತಿ ಸೂಚಿಸಿದ್ದು ಮಸೀದಿ ಇಸ್ಲಾಂನ ಅವಿಭಾಜ್ಯ ಅಂಗವೇ ಎಂಬುದನ್ನು ನಿರ್ಧರಿಸಲು ಧಾರ್ಮಿಕ ನಂಬಿಕೆಯನ್ನು ಪರಿಗಣಿಸಬೇಕು ಹಾಗಾಗಿ ವಿವರಣಾತ್ಮಕ ಪರಿಶೀಲನೆ ಅಗತ್ಸವಿದೆ ಎಂದು ಹೇಳಿದ್ದಾರೆ ಸುಪ್ರೀಂಕೋರ್ಟ್ ಇತ್ತೀಚೆಗೆ ಮುಸ್ಲಿಂ ಬಾಲಕಿಯರಿಗೆ ಸಂಬಂಧಿಸಿದ ತೀರ್ಪನ್ನು ಪ್ರಸ್ತಾಪಿಸಿ ಈ ವಿಷಯವನ್ನು ವಿಸ್ತತ ಪೀರದ ವಿಚಾರಣೆಗೆ ಒಪ್ಪಿಸಬೇಕು ಎಂದು ತೀರ್ಮ ನೀಡಿದ್ದಾರೆ

ಅಲ್ಲದೆ

ಮುಖ್ಯನ್ವಾಯಮೂರ್ತಿ ದೀಪಕ್ಮಿತ್ತಾ ನೇತೃತ್ವದ ಐವರು ನ್ವಾಯಮೂರ್ತಿಗಳ ನ್ಕಾಯಪೀಠ ವಿವಾಹೇತರ ಸಂಬಂಧವನ್ನು ವಿಜ್ವೇದನಕ್ಕೆ ಆಧಾರವಾಗಬಲ್ಲ ಸಾಮಾಜಿಕ ತಮ್ಮ ಎಂದು ಕರೆಯಬಹುದೇ ಹೊರತು ಅದನ್ನು ಶಿಕ್ಷಾರ್ಪ ಅವರಾಧ ಎನ್ನುವುದು ಪ್ರಸ್ತುತ ಕಾಲಮಾನದಲ್ಲಿ ಸೂಕ್ತವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ

ವಿಶ್ವಸಂಸೈಯ ಪ್ರತಿಷ್ಠಿತ ಚಾಂಪಿಯನ್ಸ್ ಆಫ್ ಅರ್ತ್ ಪ್ರಶಸ್ತಿಗೆ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ವಿಡೀಯೋ ಸಂದೇಶ ನೀಡಿರುವ ಪ್ರಧಾನಿ ಮೋದಿ ಇಡೀ ಜಗತ್ತು ತನ್ನ ಅಭಿವೃದ್ಧಿಗಾಗಿ ಅಲೋಚಿಸುತ್ತಿದೆ ಇದರ ಜೊತೆಗೆ ನಿರ್ಸರ್ಗ ಸಂರಕ್ಷಿಸುವುದು ಸೇರಿದಂತೆ ಇತರ ಅಂಶಗಳ ಕುರಿತು ಜಾಗತಿಕ ಸಮುದಾಯ ಒತ್ತು ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ ಪ್ರಶಸ್ತಿಗೆ ತಮ್ಮನ್ನು ಆಯ್ಕೆ ಮಾಡಿರುವುದು ವ್ಯಕ್ತಿಗತವಾಗಿ ತಮಗೇನೂ ಗೌರವ ಅನಿಸುವುದಿಲ್ಲ ಆದರೆ ಪ್ರಕೃತಿಯೊಂದಿಗೆ ಬದುಕುವ ಭಾರತೀಯ ಮಹಾನ್ ಪಾರಂಪರಿಕ ಮೌಲ್ಯಕ್ಕೆ ಇದು ಸಲ್ಲಬೇಕು ಎಂದು ಹೇಳಿದ್ದಾರೆ ನಿಸರ್ಗದ ಮಪತ್ವವನ್ನು ಗುರುತಿಸಲು ಮಾನವ ಸಂಕುಲ ಆರಂಭಿಸಿರುವುದು ತಮಗೆ ಸಂತಸ ತಂದಿದೆ ಎಂದು ಹೇಳಿದ್ದಾರೆ ನಿಸರ್ಗದೊಂದಿಗಿನ ಸಂಘರ್ಷದಿಂದ ಮಾನವ ಕುಲ ಹಾಗೂ ನಿಸರ್ಗಕ್ಕೆ ವಿನಾಶ ತರಲಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಅಂತಾರಾಷ್ಟೀಯ ಸೌರ ಮೈತ್ರಿ ಪ್ರಯತ್ನಗಳು ಗುರುತಿಸಿ ನೀತಿ ನಾಯಕತ್ವ ವಿಭಾಗದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿಗಾಗಿ ನರೇಂದ್ರ ಮೋದಿ ಹಾಗೂ ಫ್ರೆಂಚ್ ಅಧ್ವಕ್ಷ ಇಮ್ಯಾನ್ಕುಯಲ್ ಮಕ್ರಾನ್ ಅವರನ್ನು ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ವಿಶ್ವಸಂಸ್ಥೆಯ ಪರಿಸರ ವಿಭಾಗ ಪ್ರಕಟಿಸಿದೆ

ದೇಶದಲ್ಲಿ ಸ್ವಜ್ಞತೆ ತ್ವರಿತಗತಿಯಲ್ಲಿ ಜನರ ಆಂದೋಲನವಾಗಿ ರೂಮಗೊಳ್ಳುತ್ತಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ರಾಂಚಿಯಲ್ಲಿಂದು ಸ್ವಚ್ಚತಾ ಹಿ ಸೇವಾ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು

ಇದು ವಿಶ್ವ ದಾಖಲೆಯಾಗಿದೆ ನೀರಿನಿಂದ ಬರುವ ಸಾಮಾನ್ಯ ರೋಗಗಳಿಗೆ ತುತ್ತಾಗುವ ಜನರ ಪ್ರಮಾಣ ದೇಶದಲ್ಲಿ ಗಮನಾರ್ಹವಾಗಿ ತಗ್ಗಿದೆ ಎಂದು ವೆಂಕಯ್ಯ ನಾಯ್ಡ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅತ್ತುಪ್ತಮ ಕೊಡುಗೆ ನೀಡಿದ ಜಾರ್ಖಂಡ್ನ ವಿವಿಧ ಭಾಗಗಳ ಸ್ವಚ್ಛತಾಗ್ರಹಿಗಳನ್ನು ಸನ್ಮಾನಿಸಿದರು ಆಧಾರ್ ಕುರಿತಂತೆ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪನ್ನು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಯುಐಡಿಎಐ ಸ್ವಾಗತಿಸಿದೆ ಆಧಾರ್ ಸರ್ಕಾರದ ಕಣ್ಗಾವಲಲ್ಲ ಎಂಬುದನ್ನು ಸುಪ್ರೀಂಕೋರ್ಟ್ ತೀರ್ಮ ರುಜುವಾತುಪಡಿಸಿದೆ ಆಧಾರ್ ನೀಡಲು ಪಡೆದುಕೊಳ್ಳಲಾಗಿರುವ ನಾಗರಿಕರ ವ್ವಕ್ತಿಗತ ಖಾಸಗಿ ಮಾಹಿತಿಗಳು ದುರುಪಯೋಗವಾಗದಂತೆ ತಡೆಯಲು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಹೊಂದಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ ಸುಪ್ರೀಂಕೋರ್ಟ್ ನಿನ್ನೆ ಆಧಾರ್ನ ಸಂವಿಧಾನಾತ್ಮಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದ್ದು ಸರ್ಕಾರ ನ್ಯಾಯಬದ್ಧವಾದ ಉದ್ದೇಶ ಹೊಂದಿರುವುದನ್ನು ಶ್ಶೀರಿಕರಿಸಿತ್ತು ಸಮಾಜದ ಅಂಚಿನಲ್ಲಿರುವ ವರ್ಗಗಳನ್ನು ಸಬಲೀಕರಣಗೊಳಿಸಲು ಆಧಾರ್ ಒಂದು ಅಸ್ತ ಎಂದು ತೀರ್ಪನ್ನು ಪ್ರಾಧಿಕಾರ ಬಣ್ಣಿಸಿದೆ

ಎರಡು ಪ್ರತ್ಯೇಕ ಗುಂಡಿನ ಚಕಮಕಿಗಳಲ್ಲಿ ಮೂವರು ಉಗ್ರರು ಪತರಾಗಿದ್ದಾರೆ ಇನ್ನೊಂದಡೆ ಬುಡಗಾಮ್ ಜಿಲ್ಲೆಯ ಪಂಝಾನ್ ಪ್ರಾಂತ್ಯದಲ್ಲಿ ಗುಂಡಿನ ಚಕಮಕಿಯಲ್ಲಿ ಕನಿಷ್ಠ ಇಬ್ಬರು ಉಗ್ರರನ್ನು ಪತ್ಯೆ ಮಾಡಲಾಗಿದೆ ಸ್ಥಳದಲ್ಲಿ ಭಾರೀ ಪ್ರಮಾಣದ ಶಸ್ತಾಸ್ತ್ರ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪತ್ಕೆಗೊಳಗಾದ ಉಗ್ರರ ಗುರುತು ಇನ್ನಷ್ಟೇ ತಿಳಿಯಬೇಕಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಆರ್ಥಿಕತೆಗೆ ಸುಶ್ರಿವಾದಂತಹ ನಗದು ವಹಿವಾಟು ಅನುಕೂಲ ಕಲ್ಪಿಸಲು ಬ್ಬಾಂಕುಗಳಿಗೆ ಕಡ್ಡಾಯ ನಗದು ಅಗತ್ಯ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳಗೊಳಿಸಿದೆ

ದೂರಸಂಪರ್ಕ ಡೈರೆಕ್ಷರಿಗಳ ಸಂಕಲನವನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ಅವರು ದೂರಸಂಪರ್ಕ ಡೈರೆಕ್ಷರಿಗಳು ಎಲ್ಲ ಸುತ್ತೋಲೆ ಮಾರ್ಗಸೂಜಿ ಹಾಗೂ ನೀತಿಗಳನ್ನು ಒಳಗೊಂಡಿವೆ ಎಂದು ವಿವರಿಸಿದರು ಕೇಂದ್ರ ಪ್ರವಾಸೋದ್ದಮ ಸಚಿವ ಕೆ

ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿ ವಿಭಾಗದಲ್ಲಿ ಆಂಧಪ್ರದೇಶಕ್ಕೆ ಮೊದಲ ಬಹುಮಾನ ಪ್ರವಾಸೋದ್ಯಮವನ್ನು ಜಾಗತಿಕ ಪ್ರವಾಸೋದ್ಯಮ ಭ್ರಾಂಡ್ ಆಗಿ ಉತ್ತೇಜಿಸುವಲ್ಲಿಯೂ ಆ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದೆ ಪ್ರವಾಸೋದ್ದಮ ಸಮಗ್ರ ಅಭಿವ್ದದ್ದಿಗೆ ಕೇರಳ ಎರಡನೇ ಸ್ವಾನ ಪಡೆದುಕೊಂಡಿದೆ ರಾಜಸ್ತಾನ ಹಾಗೂ ಗೋವಾ ಮೂರನೇ ಪ್ರಶಸ್ತಿಯನ್ನು ಜಂಟಿಯಾಗಿ ಪಡೆದುಕೊಂಡಿದೆ ಪಚ್ಚುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯಿಂದ ಪ್ರತಿಪಕ್ಷಗಳು ತೀವ್ರ ಚಿಂತೆಗೀಡಾಗಿದ್ದು ಅವರ ವಿರುದ್ದ ಮಹಾಮ್ಮೆತ್ರಿಕೂಟ ರಚಿಸುವ ಪ್ರಯತ್ನದಲ್ಲಿ ತೊಡಗಿವೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಾರದಂತೆ ತಡೆಯುವುದೇ ಪ್ರತಿಪಕ್ಷಗಳ ಏಕ್ಟೆಕ ಕಾರ್ಯಸೂಚಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಕೇರಳದ ಕೊಚ್ವಿಯಲ್ಲಿಂದು ಭಾರತೀಯ ಜನತಾ ಪಕ್ಷದ ಕೇರಳ ರಾಜ್ಯ ಪರಿಷತ್ ಸಭೆ ಉದ್ವಾಟಿಸಿ ಅವರು ಮಾತನಾಡುತ್ತಿದ್ದರು ತಲೆಮರಿಸಿಕೊಂಡಿರುವ ಮೆಹೂಲ್ ಜೋಕ್ಲಿಯ ಪಸ್ತಾಂತರಕ್ಕೆ ತಾನು ಪೂರ್ಣ ಸಹಕಾರ ನೀಡುವುದಾಗಿ ಅಂಟಿಗುವಾ ಸರ್ಕಾರ ಭಾರತಕ್ಕೆ ಭರವಸೆ ನೀಡಿದೆ ಚೋಕ್ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಗರಣದಲ್ಲಿ ಭಾಗಿಯಾಗಿದ್ದು ಪ್ರಸ್ತುತ ಅಂಟಿಗುವಾದಲ್ಲಿ ತಲೆಮರಿಸಿಕೊಂಡಿದ್ದಾನೆ